ಮೈಸೂರಿನಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಸಮ್ಮಿಶ್ರ ಸರ್ಕಾರಕ್ಕೆ ಯಾವ ತೊಂದರೆಯಿಲ್ಲದೆ ಸುಗಮವಾಗಿ ನಡೆಯಬೇಕು ಎಂಬ ಕಾರಣಕ್ಕಾಗಿ ತಮ್ಮ ನಾಯಕತ್ವದಲ್ಲಿ ಸಮಿತಿ ನೇಮಕ ಮಾಡಲಾಗಿದೆ ಎಂದು ಅವರು ಪ್ರಶ್ನೆಯೊಂದಕ್ಕೆ ಸಮನ್ನಯ ಉತ್ತರಿಸಿದರು ರಾಜ್ಯದ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ ರೈತರ ಸಾಲ ಮನ್ನಾ ಮಾಡುವ ನಿರ್ಧಾರದಿಂದ ಮೈತ್ರಿಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತಿದೆ ಸರ್ಕಾರವನ್ನು ಅಭದ್ರಗೊಳಿಸಲು ಯಾವ ಶಾಸಕರೂ ಪ್ರಯತ್ನ ಮಾಡಿಲ್ಲ ಒಂದು ವೇಳಿ ಪ್ರಯತ್ನ ಮಾಡಿದರೂ ಅದು ಫಲಕಾರಿಯಾಗುವುದಿಲ್ಲ ಎಂದರು

ಸಿದ್ದೇಶ್ವರ್ ಹೇಳಿದ್ದಾರೆ

ಮೆಕ್ಕೆಜೋಳವನ್ನು ಅಹಾರಧಾನ್ಯವಲ್ಲವೆಂದು ಬೆಂಬಲ ಬೆಲೆಯಡಿ ಖರೀದಿ ಕೇಂದ್ರ ತೆರೆಯದೆ ಪಡಿತರದಲ್ಲಿ ಮೆಕ್ಕೇಜೋಳ ವಿತರಿಸಲಾಗುತ್ತಿಲ್ಲ ಆದರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಆಹಾರಧಾನ್ಯವಾಗಿ ಪರಿಗಣಿಸಲಾಗಿದೆ ಹಾಗೆಯೇ ರಾಜ್ಯದಲ್ಲೂ ಇದೇ ಪದ್ದತಿ ಜಾರಿಗೆ ತರಬೇಕು ಮತ್ತು ಕೂಡಲೇ ಖರೀದಿ ಕೇಂದ್ರ ತೆರೆಯಬೇಕೆಂದು ಸಿದ್ದೇಶ್ವರ್ ಒತ್ತಾಯಿಸಿದರು ಯುನೆಸ್ಕೋ ಸಹಯೋಗದಲ್ಲಿ ಐತಿಹಾಸಿಕ ವಾಹನಗಳ ಭಾರತದ ಕಾರು ಒಕ್ಕೂಟ ಆಯೋಜಿಸಿರುವ ವಿಂಟೇಜ್ ಕಾರ್ ರ್ಕ್ಯಾಲಿಗೆ ವಿಧಾನಸೌಧದ ಆವರಣದಲ್ಲಿಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಚಾಲನೆ ನೀಡಿದರು

ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾತನಾದಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿಸಲು ವಿಂಟೇಜ್ ಕಾರ್ ರ್ಯಾಲಿ ಪಾಲ್ಗೊಳ್ಳುತ್ತಿದ್ದು ಸರ್ಕಾರದಿಂದ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು

ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಗುರುತಿನ ಚೀಟಿ ನೀಡಲು ಸರ್ಕಾರ ಉದ್ದೇಶಿಸಿದೆ ಎಂದು ಕೃಷಿ ಸಚಿವ ಶಿವಶಂಕರ ರೆಡ್ಡಿ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜರುಗಿದ ಜನಸ್ಪಂದನ ಕಾರ್ಯಕ್ರಮದ ನಂತರ ಸುದ್ದಿಗಾರರಿಗೆ ಅವರು ಈ ವಿಷಯ ತಿಳಿಸಿದರು ರಾಜ್ಯ ಸರ್ಕಾರ ನೀಡಲಿರುವ ಗುರುತಿನ ಚೀಟಿಯಿಂದ ಸರ್ಕಾರದ ಹತ್ತು ಹಲವು ಯೋಜನೆಗಳ ಲಾಭವನ್ನು ರೈತರು ಪಡೆಯಲು ಸಹಕಾರಿಯಾಗಲಿದೆ

ಶಾಂತಿಯಲ್ಲಿ ಭಾರತ ಸಂಪೂರ್ಣ ನಂಬಿಕೆ ಇಟ್ಟಿದ್ದು ಇದನ್ನು ಮುಂದಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಅಲ್ಲದೆ ಸಾರ್ವಭೌಮತ್ವ ಮತ್ತು ಆತ್ಮ ಗೌರವ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇತರ ದೇಶಗಳ ಮೇಲೆ ಭಾರತ ಎಂದಿಗೂ ಕಣ್ಣಿಟ್ಟಿಲ್ಲ ಎಂದು ಹೇಳಿದರು ಇಸ್ರೇಲ್ನಲ್ಲಿ ನಡೆದ ಹೈಫಾ ಯುದ್ದ ಶತಮಾನೋತ್ಸವದ ವೇಳೆ ಕಳೆದ ವಾರ ಅತಿಕ್ರಮಣಕಾರರ ಮುಷ್ಠಿಯಿಂದ ಹೈಥಾವನ್ನು ವಿಮುಕ್ತಿಗೊಳಿಸಿದ ಮೈಸೂರು ಜೋದ್ಪುರ ಮತ್ತು ಹೈದರಾಬಾದ್ ವೀರ ಸೈನಿಕರನ್ನು ದೇಶ ಸ್ಮರಿಸಿದೆ ಶಾಂತಿಯ ಮಾರ್ಗದಲ್ಲಿ ಸಾಗುವುದಕ್ಕೆ ಭಾರತೀಯ ಸೈನಿಕರು ಅನೇಕ ಸಂದರ್ಭಗಳಲ್ಲಿ ಶೌರ್ಯ ಮೆರೆದಿದ್ದಾರೆ

ಸ್ವಚ್ಛ ಬೆಂಗಳೂರು ನಿರ್ಮಾಣಕ್ಕೆ ಮೊದಲ ಆದ್ಯತೆ ನೀಡುವುದಾಗಿ ಬೆಂಗಳೂರು ನೂತನ ಮೇಯರ್ ಗಂಗಾಂಬಿಕೆ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಳೆಗಾಲದಲ್ಲಿ ಬೆಂಗಳೂರು ನಗರದಲ್ಲಿ ಆಗುವ ಸಮಸ್ಯೆಗಳನ್ನು ಗುರುತಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಕಾಲುವೆಗಳಲ್ಲಿ ಹೂಳು ತುಂಬಿಕೊಳ್ಳದಂತೆ ಮುನ್ನೆಚ್ಚರಿಕೆ ವಹಿಸುವುದಾಗಿ ಅವರು ಹೇಳಿದರು ಒಟ್ಟಾರೆ ಒಂದು ವರ್ಷದ ಅವಧಿಯಲ್ಲಿ ಬೆಂಗಳೂರಿನ ಸಮಗ್ರ ಅಭಿವ್ಯದ್ಧಿಗೆ ಸಾಧ್ಯವಾಗುವ ಎಲ್ಲ ಕ್ರಮ ಕೈಗೊಳ್ಳುತ್ತೇನೆ ಎಂದು ಮೇಯರ್ ಗಂಗಾಂಬಿಕೆ ಹೇಳಿದರು